ಅಪರಾಧ ಒಂದು ರೋಗ

ಈ ಕೇಂದ್ರವು ಅಪರಾಧ ಎಂಬ ಕಾಯಿಲೆಗೆ ಚಿಕಿತ್ಸೆ ನೀಡುವ ತಾಣ ಎಂದಿದ್ದರು

ಉತ್ತರಾಖಂಡದಲ್ಲಿ ನಿನ್ನೆ ನಮಾಮಿ ಗಂಗೆ ಕಾರ್ಯಕ್ರಮದ ಆರು ಬ್ಬಪತ್ ಯೋಜನೆಗಳನ್ನು ಉದ್ವಾಟಿಸಿ ಅವರು ಈ ವಿಷಯ ತಿಳಿಸಿದರು ದೇಶದ ಕೃಷಿಕರು ಕಾರ್ಮಿಕರು ಯುವಜನತೆ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಮಹತ್ವದ ಸುಧಾರಣೆಗಳನ್ನು ತರಲಾಗಿದೆ ಆದರೆ ಪ್ರತಿಪಕ್ಷಗಳು ಕೃಷಿ ಮತ್ತು ಕಾರ್ಮಿಕ ವಲಯದ ಸುಧಾರಣಾ ಕಾಯ್ದೆಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿವೆ ಎಂದು ಟೀಕಿಸಿದರು ಪ್ರತಿಪಕ್ಷಗಳ ರಾಜಕೀಯ ಕೇವಲ ಪ್ರತಿಭಟನೆಗಳನ್ನು ಆಧರಿಸಿದ್ದಾಗಿದೆಯೇ ಹೊರತು ಅದರಲ್ಲಿ ಅಭಿವ್ಯದ್ದಿ ಅಡಗಿಲ್ಲ ಎಂದು ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದರು ಕ್ಟಷಿ ಸುಧಾರಣಾ ಕಾಯ್ದೆಗಳ ಬಗ್ಗೆ ಸ್ಥಾಪಿತ ಹಿತಾಸಕ್ತಿಗಳು ದೇಶದ ಕೃಷಿಕ ಸಮುದಾಯವನ್ನು ತಮ್ತ ದಾರಿಗೆ ಎಳೆಯುತ್ತಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೊಸ ಕೃಷಿ ಕಾಯ್ದೆಯಲ್ಲಿ ರೂಪಿಸಲಾಗಿರುವ ಗುತ್ತಿಗೆ ಒಪ್ಪಂದಗಳು ರೈತರ ಬೆಳೆಗಳಿಗೆ ಸಂಬಂಧಿಸಿವೆ ಹೊರತು ಕೃಷಿ ಭೂಮಿಗೆ ಸಂಬಂಧಿಸಿದಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ರೈತರಿಗೆ ತಪ್ಪು ಮಾಹಿತಿ ಪರಡುತ್ತಿದೆ ಎಂದು ಟೀಕಿಸಿದರು ಕಾಯ್ದೆಯಲ್ಲಿ ಕೃಷಿ ಭೂಮಿಯ ಮಾರಾಟ ಗುತ್ತಿಗೆ ಅಥವಾ ಅಡಮಾನವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ವಾಸ್ತವ ಶ್ಲಿತಿ ಹೀಗಿರುವಾಗ ಬಂಡವಾಳಶಾಹಿಗಳು ಕ್ಕಷಿ ಭೂಮಿ ಖರೀದಿಸುವ ಪ್ರಮೇಯ ಎಲ್ಲಿ ಬಂತು ಎಂದು ಅವರು ಪ್ರಶ್ನಿಸಿದರು ದೇಶದ ಸಾಮಾನ್ಯ ರೈಶರು ಕೃಷಿ ಕಾಯ್ದೆಯಿಂದ ಸಂತ್ಯಪ್ತರಾಗಿದ್ದಾರೆ ಅವರಿಂದ ಯಾವುದೇ ಆಕ್ಷೇಪಣೆಗಳು ಬರುತ್ತಿಲ್ಲ ಆದರೆ ರಾಜಕೀಯ ಪ್ರೇರಿತ ಹಿತಾಸಕ್ತಿಗಳೇ ಇದಕ್ಕೆ ಅಡ್ಡಗಾಲು ಹಾಕುತ್ತಿವೆ ಎಂದು ಡಾ

ಕೇಂದ್ರ ಸರ್ಕಾರವು ಇದೀಗ ದೇಶದ ಪ್ರತಿ ಮನೆಗೆ ಶುದ್ದ ಕುಡಿಯುವ ನೀರು ಒದಗಿಸುವ ಕಾರ್ಯದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದೆ ಜಲ್ ಜೀವನ್ ಮಿಷನ್ ಅಡಿ ಪ್ರತಿನಿತ್ನ ಒಂದು ಲಕ್ಷ ಕುಟುಂಬಗಳಿಗೆ ಸ್ತಜ್ಞ ಕುಡಿಯುವ ನೀರು ಒದಗಿಸಲಾಗುತ್ತಿದೆ

ಉತ್ತರಾಖಂಡದಲ್ಲಿ ನಿನ್ನೆ ನಮಾಮಿ ಗಂಗೆ ಕಾರ್ಯಕ್ರಮದಡಿ ಆರು ಬೃಹತ್ ಯೋಜನೆಗಳನ್ನು ವೀಡಿಯೊ ಕಾನ್ವರೆನ್ಸ್ ಮೂಲಕ ಉದ್ವಾಟಿಸಿ ಮಾತನಾಡಿದ ಅವರು ಈ ಎಲ್ಲ ಯೋಜನೆಗಳು ಜಲ ಶುದ್ದೀಕರಣಕ್ಕೆ ಸಂಬಂಧಿಸಿದ್ದಾಗಿದ್ದು ಗಂಗಾ ನದಿ ಸ್ವಚ್ಚಕೆಯಲ್ಲಿ ಈ ಆರು ಯೋಜನೆಗಳು ಮಹತ್ವದ ಪಾತ್ರ ವಹಿಸಲಿವೆ

ಗಂಗಾ ನದಿಯು ಉತ್ತರಾಖಂಡದಿಂದ ಪಶ್ಚಿಮ ಬಂಗಾಳದ ಗಂಗಾ ಸಾಗರದವರೆಗೆ ದೇಶದ ಅರ್ಧದಷ್ಟು ಜನಸಂಖ್ಯೆಗೆ ನೀರಿನ ಅಗತ್ಯವನ್ನು ಪೂರೈಸುವ ಹಿನ್ನೆಲೆಯಲ್ಲಿ ಗಂಗಾ ನದಿ ಸ್ವಜ್ಣತೆ ಅತ್ಯಗತ್ತ ಸ್ವಜ್ಣತೆಯ ಜೊತೆಗೆ ಈ ನದಿಯನ್ನು ಸಮಗ್ರವಾಗಿ ಸಂರಕ್ಷಿಸುವ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸಲಿದೆ

ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಅವರು ಜಲ್ ಜೀವನ್ ಮಿಷನ್ನ ಲೋಗೊ ಗ್ರಾಮ ಪಂಚಾಯತ್ ಮತ್ತು ಪಾಣಿ ಸಮಿತಿಗಳ ಮಾರ್ಗದರ್ಶಿಯನ್ನು ಅನಾವರಣಗೊಳಿಸಿದರು ಬಿಹಾರದಲ್ಲಿ ಮುಂಬರಲಿರುವ ವಿಧಾನಸಭಾ ಚುನವಾಣೆಗಳಿಗಾಗಿ ಪೂರ್ವಸಿದ್ದತೆಗಳನ್ನು ಪರಿಶೀಲಿಸಲು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ನೇತೃತ್ವದ ಚುನಾವಣಾ ಆಯೋಗದ ಪೂರ್ಣ ತಂಡ ನಿನ್ನೆ ಸಂಜೆ ಪಾಟ್ನಾ ತಲುಪಿದೆ

ಮುಖ್ನ ಚುನಾವಣಾ ಆಯುಕ್ತರೊಂದಿಗೆ ಚುನಾವಣಾ ಆಯುಕ್ತರುಗಳಾದ ಸುಶೀಲ್ ಚಂದ್ರ ಮತ್ತು ರಾಜೀವ್ ಕುಮಾರ್ ಇದ್ಲಾರೆ ಪಾಟ್ನ ತಲುಪಿದ ಕೂಡಲೇ ಮುಖ್ಯ ಚುನಾವಣಾ ಆಯುಕ್ತರು ಬಿಹಾರದ ಮುಖ್ಯ ಚುನಾವಣಾಧಿಕಾರಿ ಪಾಗೂ ನೋಡಲ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು

ಸತ್ಯನಾರಾಯಣ ಅವರ ಅಕಾಲಿಕ ನಿಧನದಿಂದ ಶಿರಾ ವಿಧಾನಸಭಾ ಕ್ಷೇತ್ರ ತೆರವಾಗಿತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನ ಅವರು ತಮ್ನ ಶಾಸಕ ಸ್ಟಾನಕ್ಷೆ ರಾಜೀನಾಮೆ ನೀಡಿದ್ದು ಪಾಗೂ ಚುನಾವಣಾ ಅಕ್ರಮ ದೂರಿನ ಹಿನ್ನೆಲೆ ಉಪಚುನಾವಣೆ ನಡೆದಿರಲಿಲ್ಲ

ಇದು ವಿಶ್ವದಲ್ಲೇ ಗರಿಷ್ಠ ಪ್ರಮಾಣ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಹೊಸ ಕೊರೋನಾ ಪ್ರಕರಣಗಳಿಗಿಂತ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ವಳವಾಗುತ್ತಿದೆ

ಮನೆಯಲ್ಲೇ ಕ್ನಾರಂಟ್ಲೆನ್ ಗೆ ಒಳಗಾಗುವಂತೆ ಸಲಹೆ ನೀಡಲಾಗಿದೆ ಅವರ ಪತ್ನಿ ಉಷಾ ನಾಯ್ತು ಅವರಿಗೆ ವರದಿ ನೆಗೆಟವ್ ಬಂದಿದ್ದು ಅವರು ಸ್ವಯಂ ಐಸೋಲೇಷನ್ಗೆ ಒಳಗಾಗಿದ್ದಾರೆಂದು ಉಪರಾಷ್ಪತಿಗಳ ಕಾರ್ಯಾಲಯ ಹೇಳಿದೆ